ಒಬ್ಬ ಯೋಧ ಹುತಾತ್ಮ

ಸಂಜೆ ಉನ್ನತಮಟ್ಟದ ಭದ್ರತಾ ಪರಾಮರ್ಶೆ ಸಭೆ

ವಿದ್ಯಾರ್ಹತೆ ಆಧಾರದ ಮೇಲೆ ವಿದೇಶೀಯರ ವಲಸೆಗೆ ಸಿಗಲಿದೆ ಆಧ್ಯತೆ

ಉತ್ತರ ಪ್ರದೇಶದ ಮಿರ್ಜಾಪುರ್ ಸೇರಿದಂತೆ ಕೆಲವು ಕ್ವೇತ್ರಗಳಲ್ಲಿ ಪ್ರಚಾರ ನಡೆಸಿದ ನಂತರ ಪಶ್ಚಿಮ ಬಂಗಾಳದ ಡಂ ಡಂ ನಲ್ಲಿಯೂ ಪಕ್ಷದ ಅಭ್ಯರ್ಥಿ ಪರ ಅವರು ಮತಯಾಚಿಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶ ಮತ್ತು ಪಾಣ್ವಾದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ್ ಗಾಂಧಿ ವಾದ್ರಾ ಅವರು ಮಹಾರಾಜ್ ಗಂಜ್ನಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಮತ ಯಾಚೆಸಲಿದ್ದಾರೆ

ಕಳೆದ ಮಂಗಳವಾರ ಕೊಲ್ಕತಾದ ಬಿಜೆಪಿ ರೋಡ್ ಶೋ ಸಂದರ್ಭದಲ್ಲಿ ನಡೆದ ಹಿಂಸಾಚಾರ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಅನ್ವಯವಾಗುವಂತೆ ಒಂದು ದಿನ ಮುನ್ನವೇ ಚುನಾವಣಾ ಆಯೋಗ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆದಿದೆ

ಡಂ ಡಂ ಬರಸಾತ್ ಬಸೀರ್ಹಾತ್ ಜಯನಗರ್ ಮಥುರಾಪುರ್ ಡೈಮಂಡ್ ಹಾರ್ಬರ್ ಜಾಧವ್ಪುರ್ ಕೊಲ್ಕತಾ ದಕ್ಷಿಣ ಮತ್ತು ಕೊಲ್ಕತಾ ಉತ್ತರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾದಿದ ಚುನಾವಣಾ ಉಪ ಆಯುಕ್ತ ಚಂದ್ರಭೂಷಣ್ ಕುಮಾರ್ ಇದೇ ಪ್ರಥಮ ಬಾರಿಗೆ ಆಯೋಗದ ಸಾಂವಿಧಾನಿಕ ಅಧಿಕಾರ ಬಳಸಿ ಬಹಿರಂಗ ಪ್ರಚಾರದ ಅವಧಿ ಮೊಟಕುಗೊಳಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇದಲ್ಲದೆ ರಾಜ್ಯದ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅತ್ರಿ ಭಟ್ವಾಚಾರ್ಯ ಮತ್ತು ಸಿಐದಿ ಹೆಚ್ಚುವರಿ ಮಹಾನಿರ್ದೇಶಕ ರಾಜೀವ್ ಕುಮಾರ್ ಅವರನ್ನು ಸಹ ಚುನಾವಣಾ ಆಯೋಗ ವರ್ಗಾವಣೆ ಮಾಡಿದೆ ಅತ್ರಿ ಭಟ್ವಾಚಾರ್ಯ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ನಿರ್ದೇಶನ ನೀಡುವ ಮೂಲಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ನಡೆಸಿದ ಹಿನ್ನೆಲೆಯಲ್ಲಿ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನು ವರ್ಗಾಯಿಸಲಾಗಿದೆ

ಮೊನ್ನೆ ಬಿಜೆಪಿ ರೋಡ್ ಶೋ ಸಂದರ್ಭದಲ್ಲಿ ಸಮಾಜ ಸುಧಾರಕ ಈಶ್ವರಚಂದ್ರ ವಿದ್ಯಾಸಾಗರ ಪ್ರತಿಮೆಯನ್ನು ಕಿಡಿಗೇಡಿಗಳು ಭಗ್ನಗೊಳಿಸಿರುವುದಕ್ಕೆ ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ

ಈ ಮಧ್ಯೆ ರೋಡ್ ಶೋ ಸಂದರ್ಭದಲ್ಲಿ ನಡೆದ ಹಿಂಸಾಚಾರ ಮತ್ತು ಪ್ರತಿಮೆ ಭಗ್ನ ಪ್ರಕರಣಕ್ಕೆ ಟಿಎಂಸಿ ನಾಯಕಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾರಣ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಆರೋಪಿಸಿದ್ದಾರೆ

ಕೊಲ್ಕತಾದಲ್ಲಿ ಕಳೆದ ಮಂಗಳವಾರ ನಡೆದ ಹಿಂಸಾಚಾರಕ್ಕೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಅವರ ಬೆಂಬಲಿಗರು ಕಾರಣ ಎಂದು ಅವರು ಆರೋಪಿಸಿದರು ಕರ್ನಾಟಕದ ಕುಂದಗೋಳ ಮತ್ತು ಚಿಂಚೊಳಿ ವಿಧಾನ ಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಬರುವ ಭಾನುವಾರದಂದು ಮತದಾನ ನಡೆಯಲಿದೆ ಪೌರಾಡಳಿತ ಸಚಿವ ಸಿ

ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಯಾಗಿದ್ದ ಡಾ ಉಮೇಶ್ ಜಾಧವ್ ಅವರ ರಾಜೀನಾಮೆಯಿಂದ ತೆರವಾದ ಚಿಂಚೋಳಿ ಸ್ಥಾನಕ್ಕೆ ಮತದಾನ ನಡೆಯಲಿದೆ

ರಾಜಕೀಯ ಮಟ್ಟದಲ್ಲಿ ನಡೆದ ಮಾತುಕತೆ ತ್ವಪ್ತಿಕರವಾಗಿತ್ತು ಎಂದು ಬೋಟ್ಸ್ವಾನದ ಮಿಲಿಟರಿ ಆಡಳಿತ ತಿಳಿಸಿದೆ

ಭಾರತದ ಪರವಾಗಿ ವಿದೇಶಾಂಗ ಕಾರ್ಯದರ್ಶಿ ಡಾ ನೀರಾ ಮಲ್ಲೋತ್ರಾ ಹಾಗೂ ಬೋಟ್ಸ್ವಾನಾ ಸರ್ಕಾರದ ಅಂತಾರಾಷ್ಟೀಯ ವ್ಯವಹಾರ ಮತ್ತು ಸಹಕಾರ ಇಲಾಖೆಯ ಉಪ ಕಾರ್ಯದರ್ಶಿ ಟ್ಯಾಪಿ ಮಾಂಗ್ವೆ ಪ್ರತಿನಿಧಿಸಿದ್ದರು ದ್ವಿಪಕ್ಷೀಯ ಬಾಂಧವ್ಯ ಸೇರಿದಂತೆ ಆರ್ಥಿಕ ರಕ್ಷಣೆ ಹಾಗೂ ಅಂತರಾಷ್ಟೀಯ ಸಹಕಾರ ಕುರಿತಂತೆ ಉಭಯ ದೇಶಗಳ ಅಧಿಕಾರಿಗಳು ಸಮಾಲೋಚನೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಯ ತಿಳಿಸಿದೆ ಜಮ್ಮು ಮತ್ತು ಕಾಶ್ವೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಇಂದು ಬೆಳಗಿನಜಾವ ಭದ್ರತಾ ಪಡೆಗಳು ಮತ್ತು ಭಯೋತ್ವಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಭಯೋತ್ವಾದಕರನ್ನು ಹತ್ಯೆ ಮಾಡಲಾಗಿದ್ದು ಒಬ್ಬ ಯೋಧ ಹುತಾತ್ಮನಾಗಿದ್ದಾನೆ ಎಂದು ರಕ್ಷಣಾ ಪಡೆಯ ವಕ್ತಾರರು ತಿಳಿಸಿದ್ದಾರೆ ಜಿಲ್ಲೆಯ ದಾಲಿಪೋರಾ ಗ್ರಾಮದಲ್ಲಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಗುಂಡಿನ ಚಕಮಕಿ ನಡೆದಿದ್ದು ಭಯೋತ್ಪಾದಕರ ಬಳಿ ಇದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪದಿಸಿಕೊಳ್ಳಲಾಗಿದೆ

ಭದ್ರತಾ ಪಡೆಯ ಇಬ್ಬರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಎಂದು ವರದಿ ತಿಳಿಸಿದೆ

ಆಸಾಂ ರಾಜಧಾನಿ ಗೌವಾಹತಿಯಲ್ಲಿ ನಿನ್ನೆ ರಾತ್ರಿ ನಡೆದ ಗ್ರೆನೇಡ್ ದಾಳಿ ಘಟನೆ ಕುರಿತಂತೆ ಕೇಂದ್ರ ಗ್ಬಹ ಸಚಿವ ರಾಜನಾಥ್ ಸಿಂಗ್ ಅವರು ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರೊಂದಿಗೆ ದೂರವಾಣಿಯ ಮೂಲಕ ಮಾತುಕತೆ ನಡೆಸಿ ವಸ್ತುಸ್ಥಿತಿಯ ಮಾಹಿತಿ ಪಡೆದರು ಗಾಯಾಳುಗಳಿಗೆ ಶೀಫ್ರ ಗುನಮುಖರಾಗಲಿ ಎಂದು ಹಾರೈಸಿದರು

ಘಟನಾ ಸ್ದಳಕ್ಕೆ ಪೊಲೀಸ್ ಮಹಾ ನಿರ್ದೇಶಕರು ಭೇಟಿ ನೀದಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಈ ಮದ್ಯೆ ರಾಜ್ಯದ ಮುಖ್ಯಮಂತ್ರಿ ಅವರು ತನಿಖೆಗೆ ಆದೇಶಿಸಿದ್ದಾರೆ ಅಮೆರಿಕಾ ಶೀಫ್ರದಲ್ಲಿ ನೂತನ ವಲಸೆ ನೀತಿಯನ್ನು ಪ್ರಕಟಿಸಲಿದೆ ಎಂದು ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ

ಕೆಲವು ನಿಯಮಗಳ ಅನ್ವಯ ನಿಬಂಧನೆ ಹಾಕುವುದರ ಮೂಲಕ ನೂತನ ವಲಸೆ ನೀತಿಯ ಕರಡನ್ನು ಸಿದ್ದಪದಿಸಲಾಗುತ್ತಿದೆ ಎಂದರು ಅಮೆರಿಕಾದಲ್ಲಿ ಭಾರತದ ಸಾವಿರಾರು ಮಂದಿ ಗ್ರೀನ್ ಕಾರ್ಡ್ ಹೊಂದಿದ್ದು ಅವರು ಸೇರಿದಂತೆ ಇನ್ನು ಮುಂದೆ ವಲಸೆ ಬರುವ ವಿದೇಶಿಗರಿಗೆ ಕೆಲವು ನಿಯಮಾವಳಿಗಳನ್ನು ಸಡಿಲಗೊಳಿಸುವ ಬಗ್ಗೆಯೂ ಅವರು ಮುನ್ಸೂಚನೆ ನೀಡಿದ್ದಾರೆ ಅಮೆರಿಕಾದ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಕಂಪನಿಗಳು ವಿದೇಶಿ ದೂರ ಸಂಪರ್ಕ ಯಂತ್ರಗಳನ್ನು ಬಳಸಬಾರದು ಎಂಬ ಆದೇಶಕ್ಕೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ಅಮೆರಿಕಾದ ಕಂಪ್ಯೂಟರ್ ನೆಟ್ವರ್ಕ್ ಸಂಸ್ಡೆಯೂ ವಿದೇಶೀಯ ಯಂತ್ರಗಳ ಬಳಕೆ ತಡೆಗೆ ರಾಷ್ಟೀಯ ತುರ್ತು ಪರಿಸ್ದಿತಿಯ ಆದೇಶಕ್ಕೆ ಅಧ್ಯಕ್ಷರು ಸಹಿ ಹಾಕಿದ್ದಾರೆ ಚೈನಾದ ದೂರ ಸಂಪರ್ಕ ಉಪಕರಣಗಳನ್ನು ಭಾರಿ ಪ್ರಮಾಣದಲ್ಲಿ ಅಮೆರಿಕಾದ ಕಂಪ್ಯೂಟರ್ನಲ್ಲಿ ಬಳಕೆ ಮಾದಲಾಗುತ್ತಿತ್ತು

ಸಿಕ್ಕಿಂ ರಾಜ್ಯದ ಸಂಸ್ಥಾಪನಾ ದಿನದ ಅಂಗವಾಗಿ ಆ ರಾಜ್ಯದ ಜನತೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಶುಭಾಷಯ ಕೋರಿದ್ದಾರೆ

ಮೂರು ದಿನಗಳ ಕಾಲ ಈ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿದ ತಂಡ ಅಗತ್ಯ ನೆರವು ಹಾಗೂ ಸಹಾಯವನ್ನು ನೀಡುವುದಾಗಿ ಹೇಳಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ವರದಿ ಬಿಡುಗಡೆ ಮಾಡಲಿದ್ದು ಸುರಕ್ಷಿತ ವಹಿವಾಟು ತಕ್ಷಣ ಪಾವತಿ ಹಾಗೂ ಕೈಗೆಟುಕುವ ದರದಲ್ಲಿ ಈ ಪಾವತಿ ಯೋಜನೆ ಜಾರಿಗೆ ಬರಲಿದೆ